ಭಯೋತ್ಪಾದಕ ಸಂಘಟನೆಗಳಿಗೆ ಹಣದ ಹರಿವಿಕೆ ಪರೀಕ್ಷಿಸಲು ಪಾಕಿಸ್ತಾನ ವಿಫಲವಾದರೆ ಕಠಿಣ ಕ್ರಮ ಗ್ರೇ ಲೀಸ್ಟ್ನಲ್ಲಿ ಮುಂದುವರಿಸಲು ಜಾಗತಿಕ ಭಯೋತ್ಪಾದಕ ಹಣಕಾಸು ಕಾವಲು ಸಮಿತಿಯ ಕಾರ್ಯಪಡೆ ನಿರ್ಧಾರ

ಚೀನಾ ನಡೆಸಿದ ಕೊರೋನಾ ಸೋಂಕು ಪರೀಕ್ಷೆಯಲ್ಲಿ ನೆಗೆಟವ್ ಫಲಿತಾಂತ ವೂಹಾನ್ನಲ್ಲಿರುವ ಎಲ್ಲಾ ಭಾರತೀಯರ ಸ್ಲಳಾಂತರ ಕೇಂದ್ರ ಸರ್ಕಾರದ ಹೇಳಿಕೆ

ಪ್ಕಾರಿಸ್ನಲ್ಲಿ ನಡೆದ ಹಣಕಾಸು ಕಾರ್ಯಪಡೆಯ ಅಧಿವೇಶನದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ರೋಡ್ಶೋನಲ್ಲಿ ಒಂದು ಲಕ್ಷ ಮಂದಿ ಪಾಲ್ಗೊಳ್ಳುವುದಾಗಿ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಅಹಮದಾಬಾದ್ನ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ್ ನೆಪ್ರಾ ಟ್ವೀಟ್ನಲ್ಲಿ ಮಾಹಿತಿ ನೀಡಿದ್ದಾರೆ ರೋಡ್ಶೋ ನಡೆಯುವ ಮಾರ್ಗ ಮತ್ತು ರಾಜಧಾನಿಯಾದ್ಯಂತ ಬಿಎಸ್ಎಫ್ ಸೇರಿದಂತೆ ಇತರೆ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿರುವ ನಮಸ್ತೆ ಟ್ರಂಪ್ ಕಾರ್ಯಕ್ರಮಕ್ಕೆ ಸೋಮವಾರ ಅಹಮದಾಬಾದ್ನ ಮೋಟೆರಾದಲ್ಲಿರುವ ಸರ್ದಾರ್ ಪಟೇಲ್ ಕ್ರೀಡಾಂಗಣ ಆತಿಥ್ಠ ವಹಿಸಲಿದೆ ಈ ಕ್ರೀಡಾಂಗಣ ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ ಎನ್ನುವ ಹಿರಿಮೆಗೆ ಪಾತ್ರವಾಗಿದೆ

ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಲಿಲ್ನಿಂದ ಗೋಲ್ಡ್ ಗ್ರೀನ್ ಪ್ರಮಾಣಪತ್ರ ಪಡೆದ ಮೊದಲ ಕ್ರೀಡಾಂಗಣ ಇದಾಗಿದೆ ಮುಂಬರುವ ಭಾರತ ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉದ್ಯಮಕ್ಕೆ ಸಂಬಂಧಿಸಿದ ಮಾತುಕತೆ ನಡೆಯಲಿದೆ ಎಂದು ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಕೊಲೊರ್ನಾಡೋದಲ್ಲಿ ನಿನ್ನೆ ರ್ನಾಲಿ ಉದ್ಲೇಶಿಸಿ ಮಾತನಾಡಿದ ಅವರು ಉಭಯ ನಾಯಕರು ರಕ್ಷಣೆ ಭದ್ರತೆ ವ್ನಾಪಾರ ಸೇರಿದಂತೆ ಹಲವು ದ್ವಿಪಕ್ಷೀಯ ವಿಷಯಗಳ ಕುರಿತು ಚರ್ಚೆ ನಡೆಸುವ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ

ಭಾರತ ಮತ್ತು ಅಮೆರಿಕಾ ಉತ್ತಮ ಬಾಂಧವ್ಯ ಹೊಂದಿವೆ

ಭಯೋತ್ವಾದನೆ ವಿರುದ್ದ ಹೋರಾಟ ಅಥವಾ ಇಂಡೋ ಪೆಸಿಫಿಕ್ ಅಭಿವ್ಯದ್ದಿ ಮತ್ತು ಶಾಂತಿಯಲ್ಲಿ ಭಾರತ ಮತ್ತು ಅಮೆರಿಕಾದ ಪಾತ್ರ ಮಹತ್ವದ್ದು ಎಂದು ಟ್ರಂಪ್ ತಿಳಿಸಿದ್ದಾರೆ ಜಮ್ಲು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಶಹಾಪೂರ್ನ ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನ ಸೇನೆ ಮತ್ತೊಮ್ನೆ ಕದನ ವಿರಾಮ ಉಲ್ಲಂಘಿಸಿ ಅಪ್ರಜೋದಿತ ಶೆಲ್ ದಾಳಿ ನಡೆಸಿದೆ ಪೂಂಚ್ ಜಿಲ್ಲಾಧಿಕಾರಿ ರಾಹುಲ್ ಯಾದವ್ ಜಮ್ನು ಆಕಾಶವಾಣಿಯೊಂದಿಗೆ ಮಾತನಾಡಿ ಶಹಪೂರ್ ವಲಯದ ಗಡಿನಿಯಂತ್ರಣ ರೇಖೆ ಬಳಿ ಇರುವ ಭಾರತೀಯ ಸೇನಾ ಶಿಬಿರಗಳು ಮತ್ತು ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೇನೆ ಅಪ್ರಜೋದಿತ ಶೆಲ್ ದಾಳಿ ನಡೆಸಿದೆ ಈ ಘಟನೆಯಲ್ಲಿ ಯಾರಿಗೂ ಪ್ರಾಣ ಹಾನಿಯಾಗಿಲ್ಲ ಎಂದು ತಿಳಿಸಿದ್ದಾರೆ ಬಾಲ್ವಾಟ್ ಗ್ರಾಮದ ಶಾಲಾ ಮೈದಾನದ ಮಧ್ಯಭಾಗದವರೆಗೂ ಶೆಲ್ಗಳು ಬಿದ್ದಿವೆ ಇಂದು ಶಾಲೆಗೆ ರಜೆ ಇದ್ದುದರಿಂದ ಯಾವುದೇ ಸಾವು ನೋವು ಅಥವಾ ಗಾಯ ಸಂಭವಿಸಿಲ್ಲ ಎಂದು ಅವರು ಹೇಳಿದ್ದಾರೆ ಪಾಕಿಸ್ತಾನ ಸೇನೆಯ ದಾಳಿಗೆ ಭಾರತೀಯ ಸೇನೆ ಕೂಡ ಸೂಕ್ತ ಪ್ರತಿರೋಧ ನೀಡಿದೆ

ಚೀನಾ ಎಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸಿದ್ದು ಯಾರಿಗೂ ಸೋಂಕು ಇಲ್ಲದಿರುವುದು ಕಂಡು ಬಂದಿದೆ

ದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಪರಾಮರ್ಶೆ ಸಭೆ ನಡೆಸಿದ ಅವರು ಕೇಂದ್ರ ಸರ್ಕಾರ ಮತ್ತು ಸಂಬಂಧಿಸಿದ ಸಚಿವಾಲಯಗಳೊಂದಿಗೆ ಸಮನ್ನಯ ಸಾಧಿಸಿ ಪಲವು ಮುನ್ನೆಜ್ಜರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಪ್ರೀತಿ ಸುಧನ್ ಮಾಹಿತಿ ನೀಡಿ ಮಾಸ್ಕ್ ಸೇರಿದಂತೆ ಇನ್ನಿತರ ಪರಿಕರಗಳನ್ನು ಅಗತ್ಯ ಮಟ್ಟದಲ್ಲಿ ಸಂಗ್ರಹಿಸಡಲಾಗಿದೆ

ಮೂವರಿಗೆ ಸೋಂಕು ಇರುವುದು ದೃಢಪಟ್ಲಿದ್ದು ಈಗ ಆ ಮೂವರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ

ಹರ್ಷವರ್ಧನ್ ಪ್ರಕ್ರಿಯಿಸಿ ದೇಶದಲ್ಲಿ ಯಾವುದೇ ಹೊಸ ಪ್ರಕರಣಗಳು ಪತ್ತೆಯಾಗಿಲ್ಲ ಎಲ್ಲಾ ರಾಜ್ಯಗಳು ಈ ಬಗ್ಗೆ ಎಚ್ಷರಿಕೆ ವಹಿಸುವಂತೆ ಸೂಚಿಸಿದ್ದಾರೆ ಎಲ್ಲಾ ಮಾಧ್ಯಮ ಘಟಕಗಳು ಸಮಾಚಾರ ಮತ್ತು ಪ್ರಸಾರ ಸೇವೆ ಇಲಾಖೆ ಅಡಿಯಲ್ಲಿ ಒಂದು ತಂಡವಾಗಿ ಕಾರ್ಯ ನಿರ್ವಹಿಸುವಂತೆ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾತ್ ಜಾವಡೇಕರ್ ಹೇಳಿದ್ದಾರೆ

ಇವುಗಳ ಬಗ್ಗೆ ಪ್ರಚಾರ ಮತ್ತು ಜನರಿಗೆ ಅರಿವು ಮೂಡಿಸುವ ಅಗತ್ಯ ಇದೆ ಎಂದು ಅವರು ತಿಳಿಸಿದ್ದಾರೆ ದೂರದರ್ಶನ ಉತ್ತಮ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದೆ ಎಂದು ಹೇಳಿದ ಸಚಿವರು ಈ ನಿಟ್ಟಿನಲ್ಲಿ ಮಾಧ್ಯಮ ಫಟಕಗಳು ಸಕಾರಾತ್ಮಕ ಸುದ್ದಿಗಳನ್ನು ಪ್ರಸಾರ ಮಾಡುವ ಮೂಲಕ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡಬೇಕಾಗಿದೆ ಎಂದರು ಹೊಸ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ತಮ್ಮ ಪ್ರಚಾರದ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ

ಎಲ್ಲಾ ಮಾಧ್ಯಮ ಘಟಕಗಳು ಅಭಿವೃದ್ಧಿ ವರದಿಗಳನ್ನು ಪ್ರಕಟಿಸುವುದರ ಜೊತೆಗೆ ಸಾಮಾಜಕ ಜಾಲತಾಣಗಳಲ್ಲಿ ವೈಜ್ವಾನಿಕ ಮನೋಭಾವ ಮತ್ತು ಉತ್ತಮ ಸುದ್ದಿಗಳನ್ನು ಪ್ರಸಾರ ಮಾಡಬೇಕಾಗಿದೆ ಸ್ಥಳೀಯ ಭಾಷಾ ಪ್ರತಿಕೆಗಳ ಮೂಲಕ ಹೆಚ್ಚು ಪ್ರಜಾರ ಮಾಡುವ ಮೂಲಕ ಸರ್ಕಾರದ ಪ್ರಮುಖ ನೀತಿ ನಿರ್ಧಾರಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದು ಹೇಳಿದ್ದಾರೆ

ಮನ್ ಕಿ ಬಾತ್ ಆಕಾಶವಾಣಿ ದೂರದರ್ತನದ ಎಲ್ಲಾ ವಾಹಿನಿಗಳಲ್ಲಿ ಪ್ರಸಾರವಾಗಲಿದೆ

ರ್ಯಾ ಆಕಾಶವಾಣಿಯಲ್ಲಿ ಕಾರ್ಯತ್ರಮ ಪ್ರಸಾರವಾದ ಬಳಿಕ ಹಿಂದಿ ಹಾಗೂ ಪ್ರಾದೇಶಿಕ ಭಾಷೆಗಳಲ್ಲಿ ಅದರ ಅನುವಾದ ಪ್ರಸಾರವಾಗಲಿದೆ

ಮಾಜಿ ಪ್ರಧಾನಿ ರಾಜೀವ್ಗಾಂಧಿ ಪತ್ಕೆಯ ಅಪರಾಧಿಗಳನ್ನು ತನ್ನ ಅನುಮತಿ ಇಲ್ಲದೇ ಬಿಡುಗಡೆ ಮಾಡುವುದು ಅಸಾಧ್ಯ ಎಂದು ಕೇಂದ್ರ ಸರ್ಕಾರ ಮದರಾಸ್ ಹೈಕೋರ್ಟ್ಗೆ ತನ್ನ ನಿಲುವನ್ನು ಮನರುಜ್ವರಿಸಿದೆ ರಾಜ್ಯ ಸಚಿವ ಸಂಪುಟದ ಶಿಫಾರಸ್ಲಿನ ಹಿನ್ನೆಲೆಯಲ್ಲಿ ಅವಧಿಗೆ ಮುನ್ನವೇ ಬಿಡುಗಡೆ ಮಾಡುವಂತೆ ಅಪರಾಧಿಗಳಲ್ಲಿ ಒಬ್ಬರಾದ ನಳಿನಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಸಮಯದಲ್ಲಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಜಿ ರಾಜಗೋಪಾಲನ್ ಕೇಂದ್ರದ ಒಪ್ಪಿಗೆ ಇಲ್ಲದೆ ರಾಜ್ಯ ಸಚಿವ ಸಂಪುಟದ ಶಿಫಾರಸ್ಸಿಗೆ ಯಾವುದೇ ಬೆಲೆಯಿಲ್ಲ ಎಂದು ತಿಳಿಸಿದ್ದಾರೆ